ವೆಂಕಯ್ಯ ನಾಯ್ಡ ಕರೆ ಿ ಧಾರವಾಡದ ವಾಣಿಜ್ಯ ಕಟ್ಟಡ ಕುಸಿತ ಪ್ರಕರಣ ನಿಷ್ಷಕ್ಷಪಾತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಣ್ಯ ಕ್ರಮ ಸಚಿವ ಆರ್

ದೇಶಪಾಂಡೆ ಭರವಸೆ ರಾಜ್ವಾದ್ಯಂತ ಇಂದಿನಿಂದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಆರಂಭ

ಎಸ್ ಆರ್

ವಾರ್ತೆಗಳ ವಿವರ ಮತದಾನ ಕೇವಲ ಹಕ್ಕು ಮಾತ್ರವಲ್ಲದೇ ಜವಾಬ್ದಾರಿಯೂ ಆಗಿದೆ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಟ ನಾಯ್ದು ಹೇಳಿದ್ದಾರೆ ಹೊಸದಿಲ್ಲಿಯಲ್ಲಿ ನಿನ್ನೆ ಭಾರತೀಯ ಸಮೂಹ ಸಂವಹನ ಸಂಸ್ಥೆಯ ಅಟಲ್ ಬಿಹಾರಿ ವಾಜಪೇಯಿ ಸ್ಥಾರಕ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮತದಾರರಲ್ಲಿ ಜಾಗೃತಿ ಮೂಡಿಸುವಲ್ಲಿ ಮಾಧ್ವಮಗಳ ಪಾತ್ರ ಕುರಿತು ಭಾಷಣ ಮಾಡಿದ ಅವರು ಮತದಾರರು ಹೆಚ್ಚಿನ ಪ್ರಮಾಣದಲ್ಲಿ ಭಾಗವಹಿಸುವಂತಾಗಲು ಮಾಧ್ಯಮಗಳು ಪ್ರಮುಖ ಪಾತ್ರ ವಹಿಸಲಿವೆ ಪ್ರಜಾಪ್ರಭುತ್ವಕ್ಕೆ ಮುಕ್ತ ಮಾಧ್ಯಮ ಆಧಾರ ಸ್ತಂಭವಾಗಿದೆ ಮುಂದಿನ ಚುನಾವಣಾ ಉತ್ಸವದ ವರದಿ ಮಾಡುವ ಅವಕಾಶವನ್ನು ಮಾಧ್ಯಮಗಳು ಅರ್ಥಪೂರ್ಣವಾಗಿ ಬಳಸಿಕೊಳ್ಳಬೇಕು ಎಂದರು ಇದೇ ಸಂದರ್ಭದಲ್ಲಿ ಪ್ರಸಾರ ಭಾರತಿ ಅಧ್ವಕ್ಷ ಎ ಸೂರ್ಯಪ್ರಕಾಶ ಮಾತನಾಡಿ ಭಾರತದ ಸಂವಿಧಾನ ಸಂಪ್ರದಾಯಗಳಿಂದ ರಾಷ್ಟಪತಿ ರಾಮನಾಥ ಕೋವಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ವ್ಯಕ್ತಿಗಳು ಉನ್ನತ ಹುದ್ದೆಗೆ ಏರಿದ್ದಾರೆ ಎಂದು ಹೇಳಿದರು

ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಅವರು ರಂಗುರಂಗಿನ ಹೋಳಿ ಹಬ್ಬದ ಸಂಭ್ರಮವನ್ನು ಹಂಚಿಕೊಂಡರು ದೇತದಲ್ಲಿ ಗಡಿ ರಕ್ಷಣೆ ಮಾಡುತ್ತಿರುವ ಯೋಧರು ಕಾನೂನು ಸುವ್ಯವಸ್ಥೆ ಕಾಪಾಡುವ ಮೋಲಿಸರು ಜೀವವನ್ನು ಉಳಿಸುವ ವೈದ್ಯರು ಸೇರಿದಂತೆ ಎಲ್ಲರೂ ಕಾವಲುಗಾರರೇ ಆಗಿದ್ದಾರೆ ಆದರೆ ಕಾವಲುಗಾರ ಕಳ್ಳ ಎಂದು ಕೆಲವರು ಅಪಪ್ರಚಾರ ನಡೆಸಿದ್ದಾರೆ ಇಂಥಹ ವ್ಯಕ್ತಿಗಳಿಗೆ ಚುನಾವಣೆಯ ಮೂಲಕ ತಕ್ಕ ಪಾಠ ಕಲಿಸಬೇಕು ಎಂದು ಕರೆ ನೀಡಿದರು ಕೆಂದ್ರ ಸರ್ಕಾರ ಅಸಂಘಟಿತ ವಲಯಕ್ಕೆ ಪ್ರಧಾನಮಂತ್ರಿ ಜೀವನ ಭೀಮಾ ಯೋಜನೆ ಸೇರಿದಂತೆ ಅನೇಕ ಕಾರ್ಯಕ್ರಮ ಜಾರಿಗೆ ತಂದಿದೆ ದೇಶವನ್ನು ಹಾಗೂ ಜನರನ್ನು ಕಾಯುತ್ತಿರುವವರ ಕಲ್ಕಾಣಕ್ಕೆ ಸರ್ಕಾರ ಬದ್ಧವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು

ಈ ಕುರಿತು ನಿಷ್ಷಕ್ಷಪಾತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ನಿರ್ಧಾಕ್ಷಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಧಾರವಾಡ ಜಿಲ್ಲಾ ಉಸ್ತುವಾರಿ ಹಾಗೂ ಕಂದಾಯ ಖಾತೆ ಸಚಿವ ಆರ್

ಧಾರವಾಡದಲ್ಲಿ ನಿನ್ನೆ ಘಟನಾ ಸ್ವಳಕ್ಕೆ ಭೇಟ ನೀಡಿ ಪರಿಹಾರ ಕಾರ್ಯಾಚರಣೆ ಪರಿಶೀಲಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗಾಯಾಳುಗಳಿಗೆ ಆಯುಷ್ಟಾನ್ ಭಾರತ್ ಮತ್ತು ಆರೋಗ್ಯ ಕರ್ನಾಟಕ ಯೋಜನೆಗಳ ಅಡಿಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಹೇಳಿದರು ಕಟ್ಟಡಕ್ಕೆ ಪರವಾನಿಗೆ ನೀಡುವ ಹಂತ ತಾಂತ್ರಿಕ ದೋಷ ಅಥವಾ ಯಾವುದೇ ಲೋಪಗಳದ್ದರೂ ಕೂಡಾ ತಜ್ಜರನ್ನು ಒಳಗೊಂಡ ಸಮಿತಿಯಿಂದ ನಿಷ್ಷಕ್ಷಪಾತ ತನಿಖೆ ನಡೆಸಿ ನಿರ್ಧಾಕ್ಷಿಣ್ಣವಾಗಿ ತಪ್ಪಿತಸ್ವರ ವಿರುದ್ದ ತ್ರಮ ಜರುಗಿಸಲಾಗುವುದು ಈಗ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ವ್ಯಕ್ತಿಗಳನ್ನು ರಕ್ಷಿಸುವುದು ಮತ್ತು ಗಾಯಗೊಂಡವರಿಗೆ ಚಿಕಿತ್ಸೆ ಒದಗಿಸುವುದು ಮೊದಲ ಆದ್ಭತೆಯಾಗಿದೆ ಎಂದು ಸಚಿವ ಆರ್

ಅವರನ್ನು ಹೊರತೆಗೆಯಲು ರಾಜ್ಯದಿಂದ ಎಸ್ಡಿಆರ್ಎಫ್ ಹಾಗೂ ಕೇಂದ್ರದಿಂದ ಎನ್ಡಿಆರ್ಎಫ್ ತಂಡವನ್ನು ಕರೆಸಲಾಗಿದ್ದು ಕಾರ್ಯಾಚರಣೆ ವೈಜ್ಞಾನಿಕವಾಗಿ ಮುಂದುವರಿದಿದೆ ಎಂದು ಹೇಳಿದರು

ಹುಬ್ಬಳ್ಳಿ ಧಾರವಾಡ ಹೊಲೀಸ್ ಆಯುಕ್ತ ಎಂ

ಅದಕ್ಕಾಗಿ ಒಂದು ತಂಡ ರಚನೆ ಮಾಡಿ ಶೀಘ್ರದಲ್ಲಿಯೇ ಅವರನ್ನು ಬಂಧಿಸಲಾಗುವುದು ಎಂದರು ಧಾರವಾಡದಲ್ಲಿ ಕುಸಿತಗೊಂಡಿರುವ ನಿರ್ಮಾಣ ಹಂತದ ವಾಣಿಜ್ವ ಸಂಕೀರ್ಣದ ನೀಲನಕ್ಷೆ ಆಧರಿಸಿ ಪರಿಹಾರ ಹಾಗೂ ರಕ್ಷಣಾ ಕಾರ್ಯ ನಡೆಯುತ್ತಿದೆ ಎಂದು ಬೆಳಗಾವಿ ಪ್ರಾದೇಶಿಕ ಆಯುಕ್ತ ತುಷಾರ ಗಿರಿನಾಥ ಹೇಳಿದ್ದಾರೆ ಧಾರವಾಡದಲ್ಲಿ ನಿನ್ನೆ ಘಟನಾ ಸ್ಥಳಕ್ಕೆ ಭೇಟ ನೀಡಿ ಪರೀತಿಲಿಸಿದ ಬಳಕ ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ಫಟನೆಯಿಂದ ಬಹಳಷ್ಟು ಅಪಾಯ ಉಂಟಾಗಿದೆ ಬೆಂಗಳೂರು ದಿಲ್ಲಿ ಸೇರಿದಂತೆ ವಿವಿಧ ಕಡೆಗಳಿಂದ ಆಗಮಿಸಿರುವ ರಕ್ಷಣಾ ತಂಡ ಕಾರ್ಯಾಚರಣೆಯಲ್ಲಿ ನಿರತವಾಗಿದ್ದು ರಕ್ಷಣಾ ಕಾರ್ಯ ಮುಂದುವರೆದಿದೆ ವೈದ್ಯರು ಅಗ್ನಿಶಾಮಕ ಹಾಗೂ ತುರ್ತುಸೇವೆಗಳ ಅಧಿಕಾರಿಗಳು ಪೊಲೀಸ್ ಜಿಲ್ಲಾಡಳತ ಯುದ್ದೋಪಾದಿಯಲ್ಲಿ ಕೆಲಸ ಮಾಡಿದ್ದಾರೆ ತಪ್ಪಿತಸ್ವರ ವಿರುದ್ಧ ದೂರು ದಾಖಲಿಸಲಾಗಿದೆ ನಿರ್ಧಾಕ್ಷಿಣ್ಠವಾಗಿ ಕ್ರಮ ಜರುಗಿಸಲಾಗುವುದು ಮುಂದಿನ ದಿನಗಳಲ್ಲಿ ಇಂತಹ ಫಟನೆ ಮರುಕಳಿಸದಂತೆ ನೋಡಿಕೊಳ್ಳಲಾಗುವುದು ಎಂದು ಹೇಳಿದರು ಪ್ರದೇಶ ಸಮಾಚಾರ ಕೇಳುತ್ತೀದ್ದಿರಿ ರಾಜ್ಯಾದ್ಯಂತ ಇಂದಿನಿಂದ ಎಸ್ ಎಸ್ ಎಲ್

ಪರೀಕ್ಷೆ ಆರಂಭವಾಗಲಿದೆ

ಪರೀಕ್ಷಾ ಕೇಂದ್ರದಲ್ಲಿ ಸ್ಥಾನಿಕ ಜಾಗೃತ ದಳವನ್ನು ಒಳಗೊಂಡಂತೆ ತಾಲೂಕು ಮತ್ತು ಜಿಲ್ಲಾ ಹಂತದಲ್ಲಿ ವಿಚಕ್ಷಣ ದಳ ಕಾರ್ಯನಿರ್ವಹಿಸಲಿದೆ ಪ್ರಶ್ನೆ ಪತ್ರಿಕೆಗಳ ಸುರಕ್ಷತೆಗೆ ಪ್ರತಿ ಜಿಲ್ಲಾ ಖಜಾನೆಗಳಲ್ಲಿ ಖಾಟಿವಿ ಮೂಲಕ ನಿರಂತರ ವೀಕ್ಷಣೆಗೆ ತ್ರಮ ಕೈಗೊಳ್ಳಲಾಗಿದೆ ಪರೀಕ್ಷಾ ಕೇಂದ್ರಕ್ಕೆ ಬರಲು ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಹಾಗೂ ಬಿಎಂಟು ಬಸ್ಗಳಲ್ಲಿ ಉಚಿತ ಪ್ರಯಾಣ ಸೌಲಭ್ಯ ಕಲ್ಪಿಸಲಾಗಿದೆ ಇಂದು ವಿಶ್ವ ಅರಣ್ಯ ಜಾಗೃತಿ ದಿನ

ಅರಣ್ಯ ಮತ್ತು ಶಿಕ್ಷಣ ಈ ವರ್ಷದ ಅರಣ್ಯ ದಿನದ ಧ್ಯೇಯ ವಾಕ್ಯವಾಗಿದೆ ಕಾಡಿದ್ದರೆ ನಾಡು ಇಂದಿನ ದಿನಮಾನದಲ್ಲಿ ಹೆಚ್ಚು ಗಿಡಗಳನ್ನು ನೆಟ್ಟು ಕಾಡನ್ನು ಉಳಿಸುವುದು ಅತ್ಯಂತ ಪ್ರಸ್ತುತವಾಗಿದೆ ಹಬಿರಿದ್ದಪ್ಟು ಮನುಷ್ಕ ಆರೋಗ್ಯದಿಂದಿರುತ್ತಾನೆ ಭೂಮಿಯ ಮೇಲೆ ಜೀವಿಸುವ ಪ್ರತಿಯೊಬ್ಬ ಮನುಷ್ಕನಿಗೂ ಕೂಡ ಅರಣ್ಯ ಒಂದು ಪ್ರಮುಖ ಭಾಗವಾಗಿದೆ ಅರಣ್ಣ ಮನುಷ್ಣನ ದೇಡಿಕೆಗಳಾದ ನೆರಳು ಆಸರೆ ಆಹಾರ ಸ್ವಚ್ದ ಗಾಳಿ ಮತ್ತು ನೀರನ್ನು ಒದಗಿಸುತ್ತದೆ ಇಂದಿನ ಆಧುನಿಕ ಜಗತ್ತಿನಲ್ಲಿ ಜನಸಂಖ್ಯೆ ಹೆಚ್ಚಾದಂತೆ ಆರಣ್ಣ ಉತ್ಪನ್ನಗಳ ಬೇಡಿಕೆ ಕೂಡಾ ಏರಿಕೆಯಾಗುತ್ತಿದ್ದು ಅರಣ್ಯ ಈಗ ಅಳಿವಿನ ಅಂಚಿನಲ್ಲಿದೆ ಎಂಬುವುದು ದುರದೃಷ್ಟಕರ ಸಂಗತಿಯಾಗಿದೆ

ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಜಿ ನಾಗೇಂದ್ರ ಹನುಮಂತರಾಯಪ್ಪ ಮಂಡ್ದ ಕ್ಷೇತ್ರದಿಂದ ಪಕ್ಷೇತರ ಅಭ್ಯಥಿಯಾಗಿ ಸುಮಲತಾ ಅಂಬರೀಶ್ ಕೆ ಉದಯಕುಮಾರ ಮೈಸೂರು ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಯುಬ್ ಖಾನ್ ಪಕ್ಷೇತರ ಅಭ್ಯರ್ಥಿಗಳಾಗಿ ಶ್ರೀನಿವಾಸ ಮತ್ತು ಯಡ್ಕೂರಪ್ಪ ನಾಮಪತ್ರ ಸಲ್ಲಿಸಿದ್ದಾರೆ

ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂತಗಳು ಿ ಮುಂದಿನ ಚುನಾವಣಾ ಉತ್ತವದ ವರದಿ ಮಾಡುವ ಅವಕಾಶವನ್ನು ಮಾಧ್ಯಮಗಳು ಅರ್ಥಮೂರ್ಣವಾಗಿ ಬಳಸಿಕೊಳ್ಳುವಂತೆ ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡು ಕರೆ ಿ ಧಾರವಾಡದ ವಾಣಿಜ್ಯ ಕಟ್ಟಡ ಕುಸಿತ ಪ್ರಕರಣ ನಿಷ್ನಕ್ಷಪಾತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಸಚಿವ ಆರ್

ಿ ರಾಜ್ಯಾದ್ಯಂತ ಇಂದಿನಿಂದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಆರಂಭ

ಎಸ್ ಆರ್

ಸಿ ಹಾಗೂ ಬಿಎಂಟಿಸಿಯಿಂದ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪ್ರಯಾಣ ಸೌಲಭ್ಯ ಿ ಇಂದು ಅರಣ್ಯ ಮತ್ತು ಶಿಕ್ಷಣ ಘೋಷ ವಾಕ್ಯದೊಂದಿಗೆ ವಿಶ್ವ ಅರಣ್ಯ ದಿನ ಆಚರಣೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು